ಪಶ್ಚಿಮ ಬಂಗಾಳದಲ್ಲಿ ಇ ನಾಮಪತ್ರ ಸಲ್ಲಿಸುವ ವಿಷಯಕ್ಕೆ ಸಂಬಂಧಿಸಿದಂತೆ ಸಲ್ಲಿಸಲಾಗಿದ್ದ ಅರ್ಜಿ ವಿಚಾರಣೆ

ಮಾದಕ ದ್ರವ್ನ ವಸ್ತುಗಳ ಸಾಗಾಟ ದಂಧೆ ನಿಯಂತ್ರಿಸಲು ಪಂಚಕುಲಾದಲ್ಲಿ ಪ್ರತ್ಯೇಕ ಕಚೇರಿ ಆರಂಭಿಸಲು

ಹೆಡ್ ಪ್ರವಾಹ ಪೀಡಿತ ಕೇರಳದಲ್ಲಿ ಜನಜೀವನ ಸಾಮಾನ್ಯ ಸ್ಥಿತಿಗೆ ತಲುಪುತ್ತಿದೆ ಹಲವು ಪ್ರದೇಶಗಳಲ್ಲಿ ಪ್ರವಾಹ ಪರಿಸ್ಥಿತಿ ಕಡಿಮೆಯಾಗಿದೆ ಈ ನಡುವೆ ಕೊನೆಯ ಹಂತದ ರಕ್ಷಣಾ ಹಾಗೂ ಪರಿಹಾರ ಕಾರ್ಯಾಚರಣೆಗಳು ಭರದಿಂದ ಸಾಗಿವೆ ಆದರೂ ಚೆಂಗಾನೂರ್ ಎಂಬಲ್ಲಿ ಇನ್ನೂ ಹಲವರು ಸಿಲುಕಿಕೊಂಡಿರುವ ಮಾಹಿತಿ ಇದೆ ಕೊಚ್ಚಿ ನೌಕಾಪಡೆಯಿಂದ ವಿಮಾನಗಳ ಸಂಚಾರ ಆರಂಭವಾಗಿದೆ ಪ್ರವಾಪ ಹಾಗೂ ಪುನರ್ನಿರ್ಮಾಣ ಯೋಜನೆಗಳ ಕುರಿತು ಚರ್ಚಿಸಲು ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಸರ್ವಪಕ್ಷಗಳ ಸಭೆ ಕರೆದಿದ್ದಾರೆ ಪ್ರವಾಹ ಪೀಡಿತ ಕೇರಳದಲ್ಲಿ ಅಂತಿಮ ಪಂತದ ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆ ಭರದಿಂದ ಸಾಗಿದೆ ಸೇನಾ ಯೋಧರ ತಂಡ ನಿರಂತರ ಕಾರ್ಯಾಚರಣೆಯಲ್ಲಿ ತೊಡಗಿದೆ ಹಲವು ಪ್ರದೇಶಗಳಲ್ಲಿ ನೀರು ಕಡಿಮೆಯಾಗುತ್ತಿದ್ದು ಜನಜೀವನ ಸಹಜ ಸ್ವಿತಿಗೆ ಮರಳುತ್ತಿದೆ ಆದರೂ ರಕ್ಷಣಾ ಹಾಗೂ ಪರಿಹಾರ ಕಾರ್ಯಾಚರಣೆಯನ್ನು ಸಮರೋಪಾದಿಯಲ್ಲಿ ಕೈಗೊಳ್ಳಲಾಗುತ್ತಿದೆ ಎಂದು ದಕ್ಷಿಣ ಕಮಾಂಡ್ ಮುಖ್ದಸ್ವ ಲೆಫ್ಟಿನೆಂಟ್ ಜನರಲ್ ಡಿ

ಸೋನಿ ತಿರುವನಂತಪುರಂನಲ್ಲಿ ಸುದ್ದಿಗಾರರಿಗೆ ಮಾಹಿತಿ ನೀಡಿದ್ದಾರೆ ದೂರದ ಪ್ರದೇಶಗಳಲ್ಲಿ ಸಿಲುಕಿರುವ ಜನರನ್ನು ರಕ್ಷಿಸಲು ರಕ್ಷಣಾ ಪಡೆಗಳು ಹೆಲಿಕಾಪ್ಷರ್ ಬಳಸಿಕೊಳ್ಳುತ್ತಿದೆ ಸೇನೆಯ ವೈದ್ದರ ತಂಡ ಹಾಗೂ ಸರಕಾರದ ಜತೆ ನಿರಂತರ ಸಂಪರ್ಕದಲ್ಲಿದ್ದು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ

ಸಂತ್ರಸ್ತ ಪ್ರದೇಶಗಳಲ್ಲಿ ಆಹಾರ ನೀರು ಅಗತ್ಯ ವಸ್ತುಗಳನ್ನು ವಿತರಿಸಲಾಗಿದೆ ರಸ್ತೆ ಮತ್ತು ರೈಲು ಸೇವೆಗಳು ಭಾಗಶ ಆರಂಭಗೊಂಡಿವೆ ವಿದ್ಯುತ್ ಮತ್ತು ದೂರ ಸಂಪರ್ಕ ವ್ಯವಸ್ಥೆ ಸುಸ್ಥಿತಿಗೆ ಮರಳುತ್ತಿದೆ ಭಾರಿ ಮಳೆ ಹಾಗೂ ಪ್ರವಾಹದಿಂದ ಕೊಚ್ಚ ಹೋಗಿರುವ ಕೇರಳದಲ್ಲಿ ಪ್ರವಾಹ ಸಂತ್ರಸ್ತರಿಗಾಗಿ ಅಗತ್ಯ ಹಾಗೂ ಆಹಾರ ವಸ್ತುಗಳನ್ನು ಪೂರ್ನೆಕೆ ಮಾಡುವುದರ ಮೇಲೆ ಸರಕು ಮತ್ತು ಸೇವಾ ತೆರಿಗೆ ವಿನಾಯಿತಿ ನೀಡಲಾಗಿದೆ ಈ ಕುರಿತು ಕೇಂದ್ರ ಹಣಕಾಸು ಸಚಿವ ಪಿಯೂಷ್ ಗೋಯಲ್ ಟ್ವೀಟ್ ಸಂದೇಶದ ಮೂಲಕ ಮಾಹಿತಿ ನೀಡಿದ್ದಾರೆ ಕೇರಳ ರಾಜ್ಲಕ್ಷೆ ಈಗ ಎಲ್ಲರ ನೆರವು ಅಗತ್ನವಿದೆ

ಈ ಸಂಬಂಧ ಇಂದು ಅಧಿಸೂಚನೆ ಹೊರಡಿಸುವ ಸಾಧ್ಯತೆ ಇದೆ ಪ್ರವಾಹ ಸಂತ್ರಸ್ತರಿಗೆ ಕೇರಳಕ್ಕೆ ರಫ್ತು ಅಥವಾ ಆಮದಾಗುವ ವಸ್ತುಗಳ ಮೇಲೆ ಜಿಎಸ್ಟ ವಿಧಿಸಬಾರದು ಎಂದು ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಪತ್ರ ಬರೆದು ಕೇಂದ್ರ ಸರಕಾರಕ್ಕೆ ವಿನಂತಿ ಮಾಡಿದ್ದರು ಪ್ರವಾಹದಿಂದ ತತ್ತರಿಸಿರುವ ಕೊಡಗಿನಲ್ಲಿ ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆಗಳು ಭರದಿಂದ ಸಾಗಿದೆ ಎಂದು ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಹೇಳಿದ್ದಾರೆ

ಕೊಡಗು ಜಿಲ್ಲೆಯಲ್ಲಿ ಪರಿಹಾರ ಕಾರ್ಯಕ್ರಮಗಳನ್ನು ತ್ವರಿತವಾಗಿ ಕೈಗೊಳ್ಳಲಾಗುವುದು ಎಂದು ಉಪ ಮುಖ್ಖಮಂತ್ರಿ ಡಾ

ಮ್ನೆಸೂರಿನಲ್ಲಿರುವ ಪ್ರಮುಖ ಆಹಾರ ಸಂತೋಧನಾ ಸಂಸ್ಟೆಗಳಾದ ಡಿಎಫ್ಆರ್ಎಲ್ ಮತ್ತು ಸಿಎಫ್ಟಆರ್ಐ ಪ್ರವಾಹ ಪೀಡಿತ ಕೊಡಗು ಜಿಲ್ಲೆಗೆ ಸಿದ್ದ ಆಹಾರ ಹಾಗೂ ಅಡುಗೆಗೆ ಸಿದ್ದ ಆಹಾರ ಪದಾರ್ಥಗಳನ್ನು ರವಾನಿಸುತ್ತಿದೆ ಹೆಡ್ ಪಶ್ಚಿಮ ಬಂಗಾಳದಲ್ಲಿ ಇ ನಾಮಪತ್ರ ಸಲ್ಲಿಸುವ ವಿಷಯಕ್ಕೆ ಸಂಬಂಧಿಸಿದಂತೆ ಸಲ್ಲಿಸಲಾಗಿದ್ದ ಅರ್ಜೆ ವಿಚಾರಣೆ ಪೂರ್ಣಗೊಳಿಸಿರುವ ಸುಪ್ರೀಂ ಕೋರ್ಟ್ ತೀರ್ಮ ಕಾಯ್ಗಿರಿಸಿದೆ ಇ ನಾಮಪತ್ರ ಸಲ್ಲಿಸಲು ಕೋಲ್ತತಾ ಹ್ಯೆ ಕೋರ್ಟ್ ನೀಡಿರುವ ಆದೇಶ ಪ್ರಶ್ನಿಸಿ ಪಶ್ಚಿಮ ಬಂಗಾಳ ರಾಜ್ಯ ಚುನಾವಣೆ ಆಯೋಗ ಮೇಲ್ನವಿ ಸಲ್ಲಿಸಿತ್ತು ಈ ಅರ್ಜಿ ವಿಚಾರಣೆ ನಡೆಸಿದ ಮುಖ್ಯ ನ್ವಾಯಮೂರ್ತಿ ದೀಪಕ್ ಮಿಶ್ರಾ ನ್ವಾಯಮೂರ್ತಿಗಳಾದ ಎ ಎಂ

ಚಂದ್ರಚೂಡ್ ನೇತೃತ್ವದ ನ್ಯಾಯಪೀಠ ಒಂದು ವಾರದೊಳಗೆ ತೀರ್ಮ ಪ್ರಕಟಿಸಲಾಗುವುದು ಎಂದು ತಿಳಿಸಿದೆ ಹೆಡ್ ನೌಕಾ ಹಾಗೂ ಕಡಲ ತೀರ ರಕ್ಷಣಾ ಕ್ಷೇತ್ರದಲ್ಲಿ ಇನ್ನಷ್ಟು ಸಂಬಂಧ ವೃದ್ಧಿಸಲು ಭಾರತ ಮತ್ತು ಜಪಾನ್ ಮುಂದಾಗಿದೆ ಇಂಡೊ ಪೆಸಿಫಿಕ್ ಭಾಗದಲ್ಲಿ ಶಾಂತಿ ಮತ್ತು ಸುಸ್ಹಿರತೆ ಕಾಪಾಡಲು ಬೇಕಾದ ಎಲ್ಲ ಕ್ರಮಗಳನ್ನು ಕ್ಲೆಗೊಳ್ಳಲು ಉಭಯ ದೇಶಗಳು ಬದ್ದವಾಗಿದೆ ಎಂದು ಭಾರತ ಜಪಾನ್ ಸ್ವಷ್ಷಪಡಿಸಿದೆ ಭಾರತ ಮತ್ತು ಜಪಾನ್ ರಕ್ಷಣಾ ಸಚಿವರ ವಾರ್ಷಿಕ್ ಸಮಾಲೋಚನೆ ಸಭೆಯ ನಂತರ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಹಾಗೂ ಜಪಾನ್ ರಕ್ಷಣಾ ಸಚಿವ ಟ್ಲುನೊರಿ ಒಂಡೆರಾ ಜಂಟಿ ಸುದ್ದಿಗೋಷ್ಟಿ ನಡೆಸಿದರು ಹಲವಾರು ವಿಷಯಗಳ ಬಗ್ಗೆ ಸಮಾಲೋಚನೆ ನಡೆಸಿ ಕೆಲವು ಯೋಜನೆಗಳನ್ನು ಅನುಷ್ಠಾನಕ್ಕೆ ತರುವ ಬಗ್ಗೆ ನಿರ್ಧರಿಸಲಾಯಿತು ಎಂದು ಉಭಯ ನಾಯಕರು ತಿಳಿಸಿದ್ದಾರೆ ಮಾಜಿ ಪ್ರಧಾನಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಸ್ನರಣಾರ್ಥ ಗುಜರಾತ್ನಲ್ಲಿಂದು ಸರ್ವ ಪಕ್ಷ ಪ್ರಾರ್ಥನೆ ಹಮ್ಮಿಕೊಳ್ಟಲಾಗಿದೆ ಈ ಕುರಿತು ಗುಜರಾತ್ ಬಿಜೆಪಿ ರಾಜ್ಯ ಘಟಕದ ಉಪಾಧ್ಯಕ್ಷ ಜಡೇಜಾ ಮಾಹಿತಿ ನೀಡಿದ್ದು ಅಟಲ್ಜೀ ಅವರ ಚಿತಾಭಸ್ಥವನ್ನು ರಾಜ್ಯದ ಆರು ನದಿಗಳಲ್ಲಿ ವಿಸರ್ಜಿಸಲಾಗುವುದು ಎಂದು ತಿಳಿಸಿದ್ದಾರೆ

ಹೆಡ್ ಮಾದಕ ದ್ರವ್ಯ ವಸ್ತುಗಳ ಸಾಗಾಟ ದಂಧೆ ನಿಯಂತ್ರಿಸಲು ಪಂಚಕುಲಾದಲ್ಲಿ ಪ್ರತ್ತೇಕ ಕಚೇರಿ ಆರಂಭಿಸಲು ನಿರ್ಧರಿಸಲಾಗಿದೆ ಚಂಡೀಗಢದಲ್ಲಿ ನಡೆದ ಉತ್ತರ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಈ ಕುರಿತು ನಿರ್ಧಾರ ಕ್ಲೆಗೊಳ್ಳಲಾಯಿತು ಈ ಕಚೇರಿಯಲ್ಲಿ ಎಲ್ಲ ಮಾಹಿತಿ ದಾಖಲೆ ಸಂಗ್ರಹಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಭೆಯಲ್ಲಿ ತೀರ್ಮಾನ ಕ್ಲೆಗೊಳ್ಟಲಾಯಿತು ಸಭೆಯಲ್ಲಿ ಪಂಜಾಬ್ ಮುಖ್ಯಮಂತ್ರಿ ಅಮರೀಂದರ್ ಸಿಂಗ್ ಹರಿಯಾಣ ಮುಖ್ಯಮಂತ್ರಿ ಮನೋಹರ್ ಲಾಲ್ ಕಟ್ಟರ್ ಉತ್ತರಾಖಂಡ ಮುಖ್ಯಮಂತ್ರಿ ತ್ರಿವೇಂದ್ರ ಸಿಂಗ್ ರಾವತ್ ಹಾಗೂ ವೀಡಿಯೋ ಕಾನ್ಫರೆನ್ಸ್ ಮೂಲಕ ಹಿಮಾಚಲ ಪ್ರದೇಶ ಮುಖ್ಚಮಂತ್ರಿ ಜೈರಾಮ್ ಠಾಕೂರ್ ಭಾಗವಹಿಸಿದ್ದರು

ಅದನ್ನು ಜಾರಿಗೊಳಿಸಬೇಕೆಂದು ತಿಳಿಸಿದೆ ಮುಖ್ಯ ನ್ವಾಯಮೂರ್ತಿ ದೀಪಕ್ ಮಿಶ್ರಾ ನ್ವಾಯಮೂರ್ತಿಗಳಾದ ಎ ಎಂ ಖಾನ್ವಿಲ್ಕರ್ ಡಿ ಎಂ ಚಂದ್ರಚೂಡ್ ನೇತೃತ್ವದ ನ್ವಾಯಪೀಠ ಈ ಸಂಬಂಧ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವಾಲಯಕ್ಕೆ ಸೂಚನೆ ನೀಡಿ ನಾಲ್ಲು ತಿಂಗಳಲ್ಲಿ ವರದಿ ಸಲ್ಲಿಸುವಂತೆ ಆದೇಶಿಸಿದೆ ಆಂಧ್ರಪ್ರದೇಶದಲ್ಲಿ ಗೋದಾವರಿ ಮತ್ತು ಕೃಷ್ಣ ನದಿ ತಟಗಳಲ್ಲಿ ಮಳೆ ಪ್ರಮಾಣದ ಹೆಚ್ಚಳದಿಂದಾಗಿ ಹಲವಾರು ಗ್ರಾಮಗಳು ಜಲಾವೃತವಾಗಿದ್ದು ಸರ್ಕಾರ ನೂರಾರು ಹಳ್ಳಿಗಳ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಿದೆ ರಾಜ್ಯದ ಎರಡನೇ ಪ್ರಮುಖ ನದಿಯಾದ ಕೃಷ್ಣದಲ್ಲಿ ನೀರಿನ ಹರಿವು ಹೆಚ್ಚಾಗಿದ್ದು ಕೃಷ್ಣ ಮತ್ತು ಗುಂಟೂರು ಜಿಲ್ಲೆಗಳಲ್ಲಿ ನಿರಂತರ ಮಳೆಯಾಗುತ್ತಿದೆ ಎಂದು ನಿನ್ನೆ ಅಮರಾವತಿಯಲ್ಲಿ ಅಧಿಕಾರಿಗಳು ತಿಳಿಸಿದ್ದಾರೆ ಒಂದೆರೆಡು ದಿನಗಳ ಹಿಂದೆ ಗೋದಾವರಿಯಲ್ಲಿ ಹರಿವಿನ ತೀವ್ರತೆ ಸ್ವಲ್ಪ ಮಟ್ಟಗೆ ಕುಗ್ಗಿತ್ತು ಆದರೆ ಈಗ ಮತ್ತೆ ಹರಿವು ಹೆಚ್ಚಾಗಿದ್ದು ನದಿ ತಟದಲ್ಲಿರುವ ಹಳ್ಳಗಳಿಗೆ ನುಗ್ಗಿದೆ ಯಾವುದೇ ಜೀವಹಾನಿ ಹಾಗೂ ಆಸ್ತಿಪಾಸ್ತಿ ಹಾನಿ ಸಂಭವಿಸಿಲ್ಲ ಎಂದು ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಎಸ್ಡಿಎಂಎ ವರದಿ ಮಾಡಿದೆ

ಮಹಾರಾಷ್ಟದ ವೈದ್ಯಕೀಯ ರಕ್ಷಣಾ ಸಚಿವ ಗಿರೀಶ್ ಮಹಾಜನ್ ನಿನ್ನೆ ಭಾರತೀಯ ಏರ್ಫೋರ್ಸ್ನ ಎರಡು ವಿಮಾನಗಳಲ್ಲಿ ತಿರುವನಂತರಪುರಕ್ಕೆ ತೆರಳಿದ ತಂಡದ ನೇತೃತ್ವ ವಹಿಸಿದ್ದರು

ಕುಸ್ತಿ ವಿಭಾಗದಲ್ಲಿ ವಿನೀತ್ ಪೋಗಟ್ ಚಿನ್ನದ ಪದಕ ಗೆದ್ದು ಮಹಿಳೆಯರ ವಿಭಾಗದಲ್ಲಿ ಈ ಸಾಧನೆ ಮಾಡಿದ ಮೊದಲ ಮಹಿಳಾ ಆಟಗಾರ್ತಿ ಎಂಬ ಗೌರವಕ್ಕೆ ಪಾತ್ರರಾದರು ಶೂಟಿಂಗ್ ವಿಭಾಗದಲ್ಲಿ ದೀಪಕ್ ಕುಮಾರ್ ಮತ್ತು ಲಕ್ಷ್ವ ಬೆಳ್ಳಿ ಪದಕ ಗೆದ್ದುಕೊಂಡಿದ್ದಾರೆ ಕುಸ್ತಿ ವಿಭಾಗದಲ್ಲಿ ದಿವ್ಯಾ ಕಾಕ್ರನ್ ಕಿರಣ್ ಜ್ವಾನೇಂದರ್ ಮನೀಶ್ ಇಂದು ತಮ್ಮ ಅಭಿಯಾನ ಮುಂದುವರಿಸಲಿದ್ದಾರೆ ಹೆಡ್ ಏಷ್ಠನ್ ಗೇಮ್ಸ್ನಲ್ಲಿ ಮಹಿಳೆಯರ ಕುಸ್ತಿ ಪಂದ್ಯದಲ್ಲಿ ಚಿನ್ನ ಗೆದ್ದು ಇತಿಹಾಸ ನಿರ್ಮಿಸಿದ ವಿನೇತ್ ಫೋಗಟ್ಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ ಫೋಗಟ್ ಅವರ ಈ ಸಾಧನೆಯಿಂದಾಗಿ ಭಾರತ ಹೆಮ್ಮೆ ಪಡುತ್ತದೆ ಎಂದು ಪ್ರಧಾನಿ ಕಳೆದ ರಾತ್ರಿ ಟ್ವೀಟ್ ಮಾಡಿದ್ದಾರೆ ಫೋಗಚ್ ಅವರ ಪನರಾರ್ವತಿತ ಯಶಸ್ಸು ಮುಂಬರುವ ತ್ರೀಡಾಪಟುಗಳಿಗೆ ಒಂದು ಸ್ಫೂರ್ತಿಯಾಗಿದೆ ಎಂದಿದ್ದಾರೆ

ಜಿ ಕುಸ್ತಿ ವಿಭಾಗದಲ್ಲಿ ವಿನೇಶ್ ಫೋಗಟ್ ಚಿನ್ನ ಗೆದ್ದಿದ್ದಾರೆ